ಇ ಟಿ ನೀಟ್ ಜೊತೆಗೆ ಜೆ ಇ ಇ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕೋಚಿಂಗ್ ನೀಡುವ ಗೆಟ್ ಸೆಟ್ ಗೋ ವ್ಚವಸ್ಥೆಗೆ ಮುಖ್ಚಮಂತ್ರಿ ಬಿ

ಿ ಇಂದು ಸ್ನಾತ್ರಂತ್ರ್ಯ ಹೋರಾಟದ ಅಮರ ಸೇನಾನಿಗಳಾದ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜಗುರು ಅವರ ಬಲಿದಾನ ದಿನ ವಾರ್ತೆಗಳ ವಿವರ ಭವಿಷ್ಣದ ಪೀಳಿಗೆಗೆ ನೀರಿನ ಭದ್ರತೆ ಮತ್ತು ನಿರ್ವಹಣೆ ಪ್ರಮುಖವಾಗಿದೆ ನೀರಿನ ಕುರಿತು ಜಾಗೃತಿ ಎಲ್ಲೆಡೆ ಹೆಚ್ಚಾಗುತ್ತಿದೆ ಹಳ್ಳಿಗಳಲ್ಲಿ ಜನರು ಮಳೆ ನೀರು ಸಂರಕ್ಷಿಸುವ ಕೆಲಸ ಮಾಡುತ್ತಿದ್ದು ನೀರಿನ ಪರಿಣಾಮಕಾರಿ ಬಳಕೆಯ ಬಗ್ಗೆ ಇತರರಿಗೆ ತಿಳಿಸುತ್ತಿರುವುದು ಸಂತಸದ ವಿಷಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ವಿತ್ವ ಜಲ ದಿನದ ಅಂಗವಾಗಿ ಜಲಶಕ್ತಿ ಅಭಿಯಾನದ ಮಳೆ ನೀರು ಸಂರಕ್ಷಣಾ ಪ್ರಚಾರಾಂದೋಲನಕ್ಕೆ ವರ್ಚುವಲ್ ವೇದಿಕೆ ಮೂಲಕ ಚಾಲನೆ ನೀಡಿದರು ಬಳಕ ದೇಶದ ಜಿಲ್ಲಾ ಪಂಚಾಯತ್ ಸಿಇಒಗಳು ಮತ್ತು ಗ್ರಮ ಪಂಚಾಯತ್ ಮುಖಂಡರೊಂದಿಗೆ ಸಂವಾದ ನಡೆಬ ಮಾತನಾಡಿದ ಅವರು ದೇಶದಲ್ಲಿ ಮಳೆ ನೀರನ್ನು ಉತ್ತಮವಾಗಿ ನಿರ್ವಹಿಸಿದಲ್ಲಿ ಅಂತರ್ಜಲ ಅವಲಂಬಿಸುವುದು ಕಡಿಮೆಯಾಗಲಿದೆ ಈ ನಿಟ್ಟನಲ್ಲಿ ಮಳೆ ನೀರು ಸಂರಕ್ಷಣೆ ಅಭಿಯಾನ ಪ್ರಮುಖವಾಗಿದೆ ಎಂದು ಹೇಳಿದರು ಪ್ರಸಕ್ತ ವರ್ಷದಿಂದ ಸಿ ಇ ಟಿ ನೀಟ್ ಜೊತೆಗೆ ಜೆ ಇ

ಯಡಿಯೂರಪ್ಪ ಬೆಂಗಳೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಬರುವ ಶೈಕ್ಷಣಿಕ ವರ್ಷದಿಂದ ಇಡೀ ವರ್ಷಪೂರ್ತಿ ಗೆಟ್ ಸೆಟ್ ಗೋ ಮೂಲಕ ಕೋಚಿಂಗ್ ವ್ಯವಸ್ಥೆ ಕಲ್ಲಿಸಲಾಗುವುದು ಎಂದು ಹೇಳಿದರು ಐಐಟಗಳಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳ ಪ್ರಮಾಣವನ್ನು ಹೆಚ್ಚಸುವ ಗುರಿ ಹೊಂದಲಾಗಿದ್ದು

ಇ ನೀಟ್ ಪರೀಕ್ಷೆಗಳಲ್ಲಿ ಕನ್ನಡ ವಿದ್ಯಾರ್ಥಿಗಳು ಹೆಚ್ಚು ರ್ಕಾಂಕ್ಗಳನ್ನು ಪಡೆಯುವ ನಿಟ್ಟನಲ್ಲಿ ಇದು ಸಹಕಾರಿಯಾಗಲಿದೆ

ಕಳೆದ ವರ್ಷ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಬಿ

ಇಡೀ ದೇಶದಲ್ಲಿಯೇ ವಿದ್ಯಾರ್ಥಿಗಳಿಗಾಗಿ ಇಂತಹ ಉಪಕ್ರಮ ಕೈಗೊಂಡ ಮೊದಲ ರಾಜ್ಯ ಕರ್ನಾಟಕವಾಗಿದೆ

ಅಶ್ವತ್ತನಾರಾಯಣ ಯಾವುದೇ ಕಾರಣಕ್ಕೂ ಆರಂಭವಾಗಿರುವ ಶಾಲಾ ಕಾಲೇಜುಗಳನ್ನು ಸ್ಥಗಿತಗೊಳಸುವ ಚಿಂತನೆ ಸರ್ಕಾರದ ಮುಂದಿಲ್ಲ ವಿದ್ಯಾರ್ಥಿಗಳಗೆ ಆಫ್ಲೈನ್ ತರಗತಿಗಳು ಕಡ್ಡಾಯವಲ್ಲ ಆದರೆ ಆನ್ಲೈನ್ನಲ್ಲಿ ಹಾಜರಾತಿ ಕಡ್ಡಾಯಗೊಳಿಸಲಾಗಿದೆ ಎಂದು ತಿಳಿಸಿದರು

ಅನುದಾನದ ಲಭ್ಯತೆಗನುಗುಣವಾಗಿ ತೀವ್ರ ದುಸ್ಥಿತಿಯಲ್ಲಿರುವ ಸೇತುವೆಗಳ ಬದಲಿಗೆ ಹೊಸದಾಗಿ ಸೇತುವೆಗಳನ್ನು ನಿರ್ಮಿಸಲು ಕ್ರಮಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು ಮಾಜಿ ಸಚಿವ ರಮೇಶ ಜಾರಕಿಹೊಳ ಅವರದ್ದು ಎನ್ನಲಾದ ಸಿಡಿ ಮತ್ತು ಅದಕ್ಕೆ ಸಂಬಂಧಿಸಿದ ಉಳಿದೆಲ್ಲ ಬೆಳವಣಿಗೆಗಳ ಬಗ್ಗೆ ಹೈಕೋರ್ಟ್ ಹಾಲಿ ನ್ಯಾಯಾಧೀತರ ನೇತೃತ್ವದ ಸಮಿತಿಯಿಂದ ತನಿಖೆ ನಡೆಸುವಂತೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಕನ್ನಡದ ಅಕ್ಷಿ ಚಲನಚಿತ್ರಕ್ಕೆ ಉತ್ತಮ ಚಲನಚಿತ್ರ ಪ್ರಶಸ್ತಿ ಪ್ರೀತಮ್ ಶೆಟ್ಟ ನಿರ್ದೇಶನದ ಪಿಂಗಾರಾ ಉತ್ತಮ ತುಳು ಚಿತ್ರಕ್ಕೆ ಆಯ್ಕೆಯಾಗಿದೆ ಅತ್ಯುತ್ತಮ ಸಾಹಸ ಚಿತ್ರ ನಿರ್ದೇತನ ವಿಭಾಗದಲ್ಲಿ ವಿಕ್ರಮ ಮೋರೆ ನಿರ್ದೇತನದ ಕನ್ನಡದ ಅವನೇ ಶ್ರೀಮನ್ನಾರಾಯಣ ಚಲನಚಿತ್ರ ಪಾತ್ರವಾಗಿದೆ

ಅನ್ವೇಷಣೆ ವಿಭಾಗದಲ್ಲಿ ವೈಲ್ಡ್ ಕರ್ನಾಟಕ ಸಾಕ್ಷಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಹಾಗೂ ಡೇವಿಡ್ ಅಟನ್ಬರೋ ಉತ್ತಮ ಹಿನ್ನೆಲೆ ಧ್ವನಿ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಅಸುರನ್ ಚಿತ್ರದ ನಟನೆಗಾಗಿ ಧನುಷ್ ಹಾಗೂ ದೋನ್ಸ್ಲೇ ಚಿತ್ರದ ನಟನೆಗಾಗಿ ಮನೋಜ್ ಬಾಜಪೇಯಿ ಜಂಟಿಯಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನೂ ಮಣಿಕರ್ಣಿಕಾ ಮತ್ತು ಪಿಂಗಾ ಚಿತ್ರದಲ್ಲಿನ ನಟನೆಗಾಗಿ ಕಂಗನಾ ರಣಾವತ್ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಲಭಿಸಿದೆ

ಅರಣ್ಯ ಇಲಾಖೆ ಅರ್ಪಿಸಿದ ವೈಲ್ಡ್ ಕರ್ನಾಟಕ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಪಡೆದಿದ್ದು ತಮ್ನ ಪರಿಶ್ರಮಗಳ ಮೂಲಕ ಎಲ್ಲಾ ಸಾಧಕರು ರಾಜ್ಯಕ್ಷೆ ಹೆಮ್ನೆ ತಂದುಕೊಟ್ಟದ್ದಾರೆ ಎಂದು ಮುಖ್ಯಮಂತ್ರಿ ಟ್ವಿಟ್ ಮಾಡಿದ್ದಾರೆ ಇಂದು ಸ್ನಾತ್ರಂತ್ರ್ಯ ಹೋರಾಟದ ಅಮರ ಸೇನಾನಿಗಳಾದ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜಗುರು ಅವರ ಬಲಿದಾನ ದಿನ

ಕ್ರಾಂತಿಕಾರಿ ಹೋರಾಟಕ್ಕೆ ಹೊಸ ಭಾಷ್ಟ ಬರೆದ ಭಗತ್ ಸಿಂಗ್ ಸುಖದೇವ್ ಮತ್ತು ರಾಜಗುರು ಅಂದು ಪ್ರಾಣತ್ಯಾಗ ಮಾಡಿದ ಬಲಿದಾನಿಗಳು

ಭಾರತ ಮಾತೆಯ ಈ ಪರಾಕ್ರಮಿ ಸುಪುತ್ರರ ತ್ಯಾಗ ಹೋರಾಟ ಮತ್ತು ಆದರ್ಶಗಳ ಕಥೆ ನಮ್ಮ ದೇಶವಾಸಿಗಳಲ್ಲಿ ಸದಾ ಸ್ಪೂರ್ತಿ ತುಂಬಲಿದೆ ಎಂದು ಡಾಕ್ಟರ್ ಕೆ

ಇಂದು ವಿಶ್ವ ಹವಾಮಾನ ಜಾಗೃತಿ ದಿನ

ಈ ವರ್ಷದ ಧ್ಯೇಯ ವಾಕ್ಕ ಹವಾಮಾನ ಅಥವಾ ನೀರಿಗೆ ಸಂಬಂಧಿಸಿದ ಸಮಸ್ಥೆಗಳನ್ನು ಪ್ರತಿಬಿಂಬಿಸುತ್ತದೆ